ಸುರೇಶ್ ಕುಮಾರ್ ಶಿವಮೊಗ್ಗ ಜಿಲ್ಲೆ ಹುಣಸೋಡು ಬಳಿ ಸಂಭವಿಸಿದ ಸ್ಕೋಟ ಫಟನೆ ಬಗ್ಗೆ ಸಮಗ್ರ ತನಿಖೆಗೆ ಆದೇಶಿಸಲಾಗಿದೆ ನಿಷ್ಣಕ್ಷಪಾತ ತನಿಖೆಯಿಂದ ಅಪರಾಧಿಗಳನ್ನು ಪತ್ತೆಹಟ್ಟಿ ತಿಕ್ಷೆಗೆ ಗುರಿಪಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದ್ದಾರೆ ಕಲ್ಲು ಕ್ವಾರೆ ಪ್ರದೇಶಕ್ಕೆ ಇಂದು ಭೇಟ ನೀಡಿ ಪರಿಶೀಲನೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಹೈದರಾಬಾದ್ನಿಂದ ಆಗಮಿಸಿದ ತಂಡವೊಂದು ಈಗಾಗಲೇ ಪ್ರಾಥಮಿಕ ತನಿಖೆಯನ್ನು ಕೈಗೊಂಡಿದೆ ಸ್ಥಳೀಯವಾಗಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒರಿಯ ಅಧಿಕಾರಿಗಳ ತಂಡ ತನಿಖೆ ನಡೆಸುತ್ತಿದೆ

ಎಲ್ಲಾ ಕ್ರೆಷರ್ಗಳಿಗೆ ಸರ್ಕಾರದ ಅನುಮತಿ ಇದೆ ಆದರೆ ಗಣಿಗಾರಿಕೆಗೆ ಅವಕಾಶವಿಲ್ಲ ಸ್ಕೋಟಗೊಂಡ ಸ್ಥಳ ಪರಿಸರ ಸೂಕ್ಷ್ಯ ಪ್ರದೇಶವಾಗಿರುವುದರಿಂದ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ನಡೆಯಬಾರದು ಇವೆಲ್ಲದರ ಕುರಿತು ಮೊದಲು ತನಿಖೆಯಾಗಬೇಕು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ತನಿಚೆ ಪ್ರಗತಿಯಲ್ಲಿದೆ ಸ್ಫೋಟಕ ವಸ್ತುಗಳ ಮಾರಾಟ ಬಳಕೆಯ ಆಯಾಮದಲ್ಲಿಯೂ ತನಿಚೆ ನಡೆಯಬೇಕಿದೆ ಎಂದರು ಹುಣಸೋಡು ಗಾಮ ಪರಿಸರ ಸೂಕ್ಷ್ಮ ಪ್ರದೇಶವಾಗಿದ್ದು ಇದರ ಬಗ್ಗೆ ಮರುಪರಿತೀಲನೆಗೆ ಸರ್ಕಾರಕ್ಷೆ ವರದಿ ಬಂದಿದ್ದು

ವ್ಯೆರಾಫವೇಂದ್ರ ಶಾಸಕ ಅಶೋಕ್ ನಾಯಕ್ ಮತ್ತಿತರರು ಉಪ್ಟುತರಿದ್ದರು ಶಿವಮೊಗ್ಗ ಜಿಲ್ಲೆ ಹುಣಸೋಡು ಬಳಿ ಸಂಭವಿಸಿದ ಸ್ತೋಟದ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಯಬೇಕಿದೆ ಎಂದು ಕೇಂದ್ರ ಗಣಿ ಇಲಾಖೆ ಸಚಿವ ಪ್ರಹ್ಲಾದ ಜೋಶಿ ಹೇಳಿದ್ದಾರೆ ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗಣಿಗಾರಿಕೆ ನಿಯಮಗಳ ಬಗ್ಗೆ ಅಧ್ಯಯನ ಮಾಡಿ ಕಟ್ಟು ನಿಟ್ಟು ತರಲು ರಾಜ್ಯ ಗಣಿ ಸಚಿವರಿಗೆ ಹೇಳರುವುದಾಗಿ ತಿಳಿಸಿದರು

ಧ್ವನಿ ಪ್ರಹ್ಲಾದ್ ಜೋಷಿ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆಗೆ ಅವಕಾಶ ನೀಡಬಾರದು ನಿಯಮ ಉಲ್ಲಂಘಿಸಿ ಗಣಿಗಾರಿಕೆ ನಡೆಸುವವರು ವಿರುದ್ದ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಗಣಿ ಮತ್ತು ಭೂ ವಿಜ್ವಾನ ಇಲಾಖೆಯ ನಿಯಮಗಳನ್ನು ಪಾಲಿಸದೆ ಗಣಿಗಾರಿಕೆ ನಡೆಸಬಾರದೆಂದು ತಿಳಿಸಿದರು ನಾಡಿನ ಜನತೆ ಕಾನೂನು ಬದ್ದವಾದ ಸಂಚಾರ ಸಂಸ್ಕತಿಯನ್ನು ಬೆಳಸಬೇಕು ಎಂದು ಗೃಹ ಸಚಿವ ಬಸವರಾಜ ಬೊಮ್ನಾಯಿ ಕರೆ ನೀಡಿದ್ದಾರೆ

ಮೊಳಕೆಯಲ್ಲೇ ತಿದ್ದಿರಿ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿ ಮಾತನಾಡಿದ ಉಪ ಮುಖ್ಯಮಂತ್ರಿ ಡಾ ಅಶ್ವತ್ಥನಾರಾಯಣ ಅಪಘಾತದಿಂದ ಸಾವು ನೋವು ಹೆಚ್ಚಾಗುತ್ತಿದೆ ಸಮಾಜದ ಸಮಸ್ಯೆಗಳನ್ನು ಜಾಗೃತಿ ಮೂಲಕ ಸರಿಪಡಿಸಬಹುದು ಶಾಲಾ ಕಾಲೇಜುಗಳಲ್ಲಿ ಸಂಚಾರ ನಿಯಮ ಪಾಲನೆಯನ್ನು ಮಕ್ಕಳಿಗೆ ತಿಳಿಸಬೇಕು ಎಂದು ಹೇಳಿದರು ಬಿಬಿಎಂಪಿ ಆಡಳಿತಾಧಿಕಾರಿ ಗೌರವ್ ಗುಪ್ತಾ ರಸ್ತೆ ಸುರಕ್ಷತಾ ಕೈಪಿಡಿ ಬಿಡುಗಡೆ ಮಾಡಿದರು

ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತಾಜಿ ಸುಭಾಷ್ ಚಂದ್ರ ದೋಸ್ ಅವರ ಭಾವಚಿತ್ರಕ್ಕೆ ಪುಪ್ಪ ನಮನ ಸಲ್ಲಿಸಿದರು ನಂತರ ವಿಧಾನಸೌಧದಲ್ಲಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರತಿಜ್ಲಾ ವಿಧಿ ಬೋಧಿಸಿದರು

ಪರಾಕ್ರಮ ದಿವಸವನ್ನು ಸ್ಟರಿಸಲು ದೇಶಭಕ್ತಿ ಗೀತೆ ಈಗ ಪ್ರಸಾರವಾಗಲಿದೆ ಮುಂಬರುವ ದಿನಗಳಲ್ಲಿ ರಾಜ್ಯಾದ್ಯಂತ ಇರುವ ಶರಣ ಶರಣೆಯರ ಸ್ಥಳಗಳನ್ನು ಅಭಿವೃದ್ದಿ ಮಾಡಿ ಯುವ ಪೀಳಗೆಗೆ ಪರಿಚಯಿಸುವ ನಿಟ್ಟನಲ್ಲಿ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಲಿದೆ ಎಂದು ಮುಖ್ಯಮಂತ್ರಿ ಬಿ

ಮೈಸೂರಿನಲ್ಲಿ ನಡೆದ ಅಕ್ಕಮಹಾದೇವಿ ಪ್ರತಿಮೆ ಅನಾವರಣ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಮುಖ್ಖಮಂತ್ರಿ ಅಕ್ಕಮಹಾದೇವಿ ರಟಿಸಿದ ವಚನಗಳು ಕನ್ನಡ ಸಾಹಿತ್ಯಕ್ಷೆ ಮೌಲಿಕವಾಗಿವೆ ಅಕ್ಕಮಹಾದೇವಿ ಅವರಂತಹ ಸಾಕ್ಷಿ ಪ್ರಜ್ಞೆ ಎಲ್ಲರಲ್ಲೂ ಇದ್ದರೇ ಕಲ್ಯಾಣ ರಾಜ್ಯ ಸ್ಥಾಪನೆ ಅಸಾಧ್ಯವಲ್ಲ ಪೂರ್ಣಗೊಳಿಸಲಾಗುವುದು ಎಂದರು

ನಿಡಗುಂದಿ ತಾಲೂಕಿನ ಆಲಮಟ್ಟಯ ಮಂಜಪ್ಪ ಪರ್ಡೇಕರ್ ಸ್ನಾರಕ ಪ್ರೌಢಶಾಲೆ ಹಾಗೂ ಬಸವನಬಾಗೇವಾಡಿ ತಾಲೂಕಿನ ಮನಗೂಳಿಯ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಸುರೇಶ್ ಕುಮಾರ್ ಸಂವಾದ ನಡೆಸಿದರು

ಜಿಲ್ಲೆಯ ಪ್ರತಿಯೊಂದು ನಗರ ಮತ್ತು ಗ್ರಾಮಗಳಲ್ಲಿ ಸ್ತಾನಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ವಿವಿಧ ಯೋಜನೆಯಡಿ ನಿರ್ಮಾಣಗೊಳ್ಳುತ್ತಿರುವ ಮನೆಗಳ ಜೆಪಿಎಸ್ಗಾಗಿ ಕ್ರಮ ವಹಿಸಲು ಸೂಚಿಸಿದರು

ವಿಧಾನ ಪರಿಷತ್ ಉಪ ಸಭಾಪತಿ ಚುನಾವಣೆಗೆ ಅಭ್ಯರ್ಥಿ ಕಣಕ್ಕಳಸುವ ಕುರಿತು ಅಂದು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು ಸಿರಿಧಾನ್ಯ ಹಾಗೂ ಸಾವಯವ ಉತ್ಪನ್ನಗಳ ಮಾರುಕಟ್ಟಿಗೆ ಹೆಟ್ಟನ ಅವಕಾತ ಕಲ್ಲಿಸಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಇಂದು ಕೈಷಿ ಇಲಾಖೆಯಿಂದ ಸಿರಿಧಾನ್ಯ ನಡಿಗೆ ಆರೋಗ್ಯದ ಕಡೆಗೆ ಧ್ವೇಯವಾಕ್ಯದೊಂದಿಗೆ ಮ್ಯಾರಥಾನ್ ಆಯೋಜಸಲಾಗಿತ್ತು ಶಾಸಕ ಟ ವೆಂಕಟರಮಣಯ್ದ ಕಾರ್ಕ್ರಮಕ್ಕೆ ಚಾಲನೆ ನೀಡಿ ನಮ್ಮ ಆರೋಗ್ಟಕ್ಕೆ ಸಿರಿಧಾನ್ಯಗಳು ಪೂರಕವಾಗಿದ್ದು ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಹೆಚ್ಚು ಪ್ರಚಾರವಾಗಬೇಕಿದೆ ಎಂದರು ಪ್ರವಾಸಿಗರನ್ನು ಸೆಳೆಯಲು ಮೈಸೂರಿನಲ್ಲಿ ಅಂಬಾರಿ ಡಬಲ್ ಡೆಕ್ಕರ್ ಬಸ್ ಸಂಚಾರ ಆರಂಭಿಸಲು ಪ್ರವಾಸೋದ್ಯಮ ಇಲಾಖೆ ಸಿದ್ದತೆ ನಡೆಸಿದೆ

ಪ್ರಾಯೋಗಿಕ ಸಂಚಾರ ಯಶಸ್ತಿಯಾದ ನಂತರ ಅಂಬಾರಿ ಬಸ್ ರಸ್ತೆಗಿಳಿಯಲಿದ್ದು ಪ್ರವಾಸಿಗರು ಬಸ್ ನಲ್ಲಿಯೇ ಕುಳಿತು ಮೈಸೂರು ಸೌಂದರ್ಯ ಸವಿಯುವ ಅವಕಾಶ ಶೀಘದಲ್ಲೇ ಲಭ್ಯವಾಗಲಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಸುಕನ್ಯಾ ಸಮೃದ್ದಿ ಯೋಜನೆ ಯಶಸ್ವಿಯಾಗಿ ಅನುಷ್ಟಾನವಾಗುತ್ತಿದೆ

ರಾಜ್ಯಾದ್ಯಂತ ಒಣ ಹವೆ ದಾಖಲಾಗಿದೆ

ಮುನ್ನೂಚನೆಯಂತೆ ರಾಜ್ಯಾದ್ಯಂತ ಒಣ ಹವೆ ನಿರೀಕ್ಷಿತ ದೆಂಗಳೂರು ಹಾಗು ಸುತ್ತಮುತ್ತ ಶುಭ್ಧ ಆಕಾಶ ಕೆಲವು ಕಡೆ ಮುಂಜಾನೆ ಮಂಜು ಬೀಳುವ ಸಾಧ್ಯೆತೆಯಿದೆ